ಆರ್ಥಿಕತೆಯಲ್ಲಿ ಪ್ರಗತಿ ಹೊಂದುತ್ತಿರುವ ಪ್ರಮುಖ ರಾಷ್ಟಗಳ ಪ್ಟೆಕಿ ಭಾರತ ವಿಶ್ವ ಉದಯೋನ್ಮುಖ ರಾಷ್ಟವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ಭಾರತ ರಷ್ಯಾ ಜಂಟಿ ಹೇಳಿಕೆ ಬಿಡುಗಡೆ ಮಾಡಿದ ಉಭಯ ದೇಶದ ನಾಯಕರು ಭಯೋತ್ಪಾದನೆ ನಿರ್ಮೂಲನೆಗೆ ದಿಟ್ಲ ನಿಲುವು ಬೆಂಬಲಿಸಿ ದ್ವಿಮುಖ ನೀತಿ ಅನುಸರಿಸುವವರ ವಿರುದ್ದ ಕಠಿಣಕ್ರಮ ಕೈಗೊಳ್ಳುವುದು ಅತ್ಯಗತ್ಯವಾಗಿದೆ ಎಂದು ಹೇಳಿಕೆಯಲ್ಲಿ ಪ್ರತಿಪಾದಿಸಿದ್ದಾರೆ ಭಯೋತ್ವಾದನೆಗೆ ಬೆಂಬಲ ನೀಡುವ ಮೂಲ ತಾಣಗಳ ನಿರ್ಮೂಲನೆಗೆ ವಿಶ್ವದ ಎಲ್ಲಾ ರಾಷ್ಟ್ಗಳ ಬೆಂಬಲ ಪಡೆಯಲು ಉಭಯ ದೇಶಗಳು ಸರ್ವ ಪ್ರಯತ್ನ ಮಾಡಲಿವೆ ಎಂದು ಹೇಳಿಕೆಯಲ್ಲಿ ಉಲ್ಲೇಖಿಸಲಾಗಿದೆ ಗಡಿ ಒಳನುಸುಳುವಿಕೆ ತಡೆಯಲು ಉಗ್ರಗಾಮಿ ಸಂಘಟನೆಗಳ ಮೇಲೆ ನಿಗಾ ಇಡುವುದು ಹಾಗೂ ವಿಶ್ವಮಟ್ಟದಲ್ಲಿ ಅಂತಾರಾಷ್ಟೀಯ ಭಯೋತ್ವಾದನೆ ನಿರ್ಮೂಲನೆಗೆ ಸರ್ವಸಮ್ಮತ ನಿರ್ಣಯ ಕೈಗೊಳ್ಳಲು ವಿಶ್ವಸಂಸ್ದೆಯ ಮೇಲೆ ಒತ್ತದ ಹೇರಲು ಉಭಯ ದೇಶದ ನಾಯಕರು ಸಮ್ಮತಿಸಿದರು ಭಾರತ ರಷ್ಯಾದ ನಿರ್ಣಯಕ್ಕೆ ಆಫ್ಟಾನಿಸ್ತಾನ ಸರ್ಕಾರ ಸಂಪೂರ್ಣ ಬೆಂಬಲ ಸೂಚಿಸಿದ್ದು ಆಫ್ಟಾನ್ ಮೂಲಕ ರಾಷ್ಟೀಯ ಶಾಂತಿ ಸ್ಲಾಪನೆ ಸಮನ್ನಯ ಪ್ರಕ್ರಿಯೆ ಆರಂಭವಾಗಿದೆ ಮಿಲಿಟರಿ ತಾಂತ್ರಿಕ ಸಹಕಾರ ಕುರಿತು ಉಭಯ ದೇಶಗಳು ಜಂಟಿ ಕಾರ್ಯಾಚರಣೆಗೆ ಸಜ್ಣಾಗಿವೆ ಎಂದು ಹೇಳಿಕೆಯಲ್ಲಿ ಸ್ಪಷ್ಟಪದಿಸಲಾಗಿದೆ

ವ್ಯಾಪಾರ ರೈಲ್ವೆ ಅಣು ಇಂಧನ ಮತ್ತು ಸಣ್ಣ ಮತ್ತು ಅತಿಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ವಲಯ ಸೇರಿದಂತೆ ಹಲವು ಪ್ರಮುಖ ತಿಳಿವಳಿಕೆ ಪತ್ರಗಳಿಗೆ ಸಹಿ ಹಾಕಲಾಯಿತು ಎಂದು ಜಂಟಿ ಹೇಳಿಕೆಯಲ್ಲಿ ಉಲ್ಲೇಖಿಸಲಾಗಿದೆ ಭಾರತದಲ್ಲಿ ರಷ್ಯಾ ಬಂಡವಾಳ ಹೂಡಿಕೆಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಕುರಿತಂತೆ ಏಕಗವಾಕ್ಷಿ ಯೋಜನೆಯಡಿ ಎಲ್ಲ ರೀತಿಯ ಅನುಮತಿ ನೀಡುವ ಫಾಸ್ಟ್ರ್ಯಾಕ್ ಆರಂಭಿಸಲಾಗುವುದು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ಸಚಿವ ಸುರೇಶ್ ಪ್ರಭು ದೆಹಲಿಯಲ್ಲಿ ಭಾರತ ರಷ್ಯಾ ವಾಣಿಜ್ಯ ಶೃಂಗ ಸಭೆಯಲ್ಲಿ ಹೇಳಿದ್ದಾರೆ ರಷ್ಯಾದ ಸಹಯೋಗದೊಂದಿಗೆ ಹೈಡ್ರೋ ಕಾರ್ಬನ್ ಚಿನ್ನ ಮತ್ತು ವಜ್ರ ಔಷಧಿ ಕೃಷಿ ವಿದ್ಯುತ್ ಉತ್ಪಾದನೆ ನಾಗರಿಕ ವಿಮಾನ ರೈಲ್ವೆ ಹಾಗೂ ವ್ಯಾಪಾರ ವಿನಿಮಯಕ್ಕೆ ವಿಪುಲ ಅವಕಾಶಗಳಿದ್ದು ಇದನ್ನು ಸದ್ಬಳಕೆ ಮಾಡಿಕೊಂಡು ದೇಶದ ಆರ್ಥಿಕ ಬೆಳವಣಿಗೆ ಹೆಚ್ಚಿಸಲು ನೂತನ ಪದ್ಧತಿ ಸಹಕಾರಿಯಾಗಲಿದೆ ಎಂದರು ರಷ್ಯಾದ ವಾಣಿಜ್ಯ ಸಚಿವ ಮ್ಯಾಕ್ಷಿ ಒರಿಷ್ಕಾಮ್ ಮಾತನಾಡಿ ಭಾರತದ ಆರ್ಥಿಕ ಬಲವರ್ಧನೆಗೆ ನೆರವಾಗುವ ಹೊಸ ಪದ್ದತಿಯಿಂದ ಉಭಯ ದೇಶಗಳ ನಡುವೆ ಹೂಡಿಕೆಯ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಲಿದೆ ಎಂದರು ಪ್ರಧಾನಮಂತಿ ನರೇಂದ ಮೋದಿ ಅವರು ಇಂದು ಅಜ್ಮೀರ್ಗೆ ಭೇಟಿ ನೀಡಿದ್ದಾರೆ ಅಜ್ಮೀರ್ನ ಆಯೋಜಿಸಿರುವ ರಾಜಸ್ತಾನದ ಮುಖ್ಯಮಂತ್ರಿ ವಸುಂದರಾ ರಾಜೆ ಅವರ ರಾಜಸ್ತಾನ ಗೌರವ ಯಾತ್ರೆಯ ಸಮಾರೋಪವಾದ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಸಾರ್ವಜನಿಕರನ್ನು ಉದ್ಲೇಶಿಸಿ ಪ್ರಧಾನಮಂತ್ರಿ ಭಾಷಣ ಮಾಡಲಿದ್ದಾರೆ

ಮುಂಬರುವ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ ನೀಡುತ್ತಿದ್ದು ವ್ಯಾಪಕ ಬಂದೋಬಸ್ತ್ ಮಾಡಲಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಮದನ್ಲಾಲ್ಶಾನಿ ಆಕಾಶವಾಣಿಗೆ ತಿಳಿಸಿದ್ದಾರೆ ಗರ್ಭಿಣಿಯರು ಮತ್ತು ನವಜಾತ ಶಿಶುಗಳ ಆರೋಗ್ಯ ರಕ್ಷಣೆ ಮಾಡುವುದರಿಂದ ಸುಭದ್ರ ದೇಶ ನಿರ್ಮಾಣಕ್ಕೆ ಸಹಕಾರಿಯಾಗಲಿದೆ ಎಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ಕಾನ್ಪುರದಲ್ಲಿ ಆಯೋಜಿಸಿರುವ ಮಹಿಳಾ ಆರೋಗ್ಯ ಸ್ವಾಸ್ಥ್ಯ ಮತ್ತು ಸಬಲೀಕರಣ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಮಾತನಾಡಿದ ಅವರು ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಹಲವಾರು ನಿರ್ಬಂಧನೆ ವಿಧಿಸುತ್ತಿರುವುದರಿಂದ ಅನೇಕ ಸಮಸ್ಯೆಗಳು ಎದುರಾಗುತ್ತಿವೆ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸುವುದರಿಂದ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲು ಎಂದು ರಾಷ್ಟ್ಯಪತಿ ಪ್ರತಿಪಾದಿಸಿದರು ಹೆಣ್ಣು ಮಕ್ಕಳಿಗೆ ಮುಕ್ತ ಸ್ವಾತಂತ್ರ್ ನೀಡುವುದರ ಮೂಲಕ ಹಾಗೂ ಎಲ್ಲ ರಂಗದಲ್ಲಿಯೂ ಅವರಿಗೆ ತರಬೇತಿ ನೀಡುವುದರಿಂದ ಮಾನಸಿಕ ವಿಕಸನಕ್ಕೆ ಸಹಕಾರಿಯಾಗಲಿದೆ ಎಂದರು ಆಯುಷ್ಮಾನ್ ಭಾರತ ಆರೋಗ್ಯ ಅಭಿಯಾನ ಯೋಜನೆ ಎಲ್ಲರ ಆರೋಗ್ಯ ರಕ್ಷಣೆಗೆ ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದರು

ಕಾಮನ್ವೆಲ್ತ್ ರಾಷ್ಟ್ಗಳ ಸಂಸದರ ಸಮ್ಮೇಳನ ನಾಳೆಯಿಂದ ಗುವಾಹಟಿಯಲ್ಲಿ ಆರಂಭವಾಗಲಿದೆ ಸೋಮವಾರದಂದು ಲೋಕಸಭಾಧ್ಯಕ್ಷ್ವೆ ಸುಮಿತ್ರಾ ಮಹಾಜನ್ ಅಸ್ಟಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನಾವಾಲ್ ಹಾಗೂ ಈಶಾನ್ಯ ರಾಜ್ಯಗಳ ಸಭಾಧ್ಯಕ್ಷರು ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈಶಾನ್ಯ ರಾಜ್ಯಗಳ ಸಭಾಧ್ಯಕ್ಷರು ನಡೆಸಿರುವ ಸಮ್ಮೇಳನದ ಹಲವಾರು ಅಂಶಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಪ್ರಕಟಣೆ ತಿಳಿಸಿದೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ಇಂದು ಮಧ್ಯಪ್ರದೇಶದ ಇಂದೋರ್ ಹಾಗೂ ಉಜ್ಜಯಿನಿಗೆ ಭೇಟಿ ನೀಡಲಿದ್ದು ಪಕ್ಷದ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪ್ರತಿ ಮತಗಟ್ಟೆಯ ಎಲ್ಲಾ ಕುಟುಂಬಗಳನ್ನು ತಲುಪುವ ಗುರಿಯೊಂದಿಗೆ ಬಿಜೆಪಿ ಬೃಹತ್ ಸಂಪರ್ಕ ಅಭಿಯಾನ ಆರಂಭಿಸಲಿದೆ ಏಕ್ತಾ ಪರಿಷತ್ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮೊರೇನಾಗೆ ಭೇಟಿ ನೀಡಲಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಷ್ಟೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಶರದ್ ಪವಾರ್ ಮುಂಬೈನಲ್ಲಿಂದು ಎರಡು ದಿನಗಳ ಮುಖಂಡರ ಸಭೆಯನ್ನು ಕರೆದಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಅಭ್ಯರ್ಥಿಗಳ ಕಣಕ್ಕಿಳಿಸುವ ಬಗ್ಗೆ ಚರ್ಚೆ ನಡೆಯಲಿದೆ

ಈ ಘಟನೆ ಕುರಿತಂತೆ ಜಿಲ್ಲಾ ಪೊಲೀಸ್ ವರಿಷ್ಣಾಧಿಕಾರಿ ಬಾಬುರಾಮ್ ಆಕಾಶವಾಣಿಗೆ ಕಳ್ಳಸಾಗಾಣಿಕೆ ನಡೆದಿರುವ ಫಟನೆ ಕುರಿತಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಉನ್ನತ ಮಟ್ಟದ ತನಿಖೆಗೆ ಸೂಚಿಸಲಾಗಿದೆ ಎಂದು ಹೇಳಿದರು

ಚಾಲ್ಲಿ ಖಾತೆಯ ಕೊರತೆ ಮತ್ತು ಹಣಕಾಸಿನ ಹೂಡಿಕೆ ಪ್ರಮಾಣದಲ್ಲಿ ಸ್ವಲ್ಪ ಸುಧಾರಣೆಯಾಗಿದೆ ಎಂದು ಹಣಕಾಸು ಸಚಿವ ಅರುಣ್ ಜೇಟ್ಲಿ ಹೇಳಿದ್ದಾರೆ

ವಿಶ್ವ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಭಾರೀ ಕುಸಿತವಾಗಿದ್ದರೂ ಪ್ರಸ್ತುತ ಆರ್ಥಿಕ ಬೆಳವಣಿಗೆ ಪ್ರಮಾಣ ಸ್ಲಿರತೆಯತ್ತ ಸಾಗಿದೆ ಎಂದು ಹಣಕಾಸು ಸಚಿವ ಅರುಣ್ ಜೇಟ್ಷಿ ಸಮರ್ಥಿಸಿಕೊಂಡರು

ಹಣಕಾಸು ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಸಮೀರ್ ಕುಮಾರ್ ಖಾರೆ ಮತ್ತು ಎದಿಬಿಯ ಭಾರತದ ನಿರ್ದೇಶಕ ಕೆನಿಚಿ ಯೊಕೊಯಮಾ ನವದೆಹಲಿಯಲ್ಲಿ ಈ ಒಪ್ಪಂದಕ್ಕೆ ಸಹಿ ಮಾಡಿದ್ದಾರೆ

ಪ್ರಧಾನಮಂತ್ರಿ ಗ್ರಾಮೀಣ ರಸ್ತೆಗಳ ಕಾರ್ಯಕ್ರಮದಡಿ ಈ ಯೋಜನೆಗೆ ಎಡಿಬಿ ಮಂಡಳಿ ಕಳೆದ ವರ್ಷದ ದಿಸೆಂಬರ್ನಲ್ಲಿ ಒಪ್ಪಿಗೆ ಸೂಚಿಸಿತ್ತು ಜಿನಿವಾದಲ್ಲಿರುವ ವಿಶ್ವಸಂಸ್ದೆಯ ನಿಶಸ್ತೀಕರಣ ಸಮ್ಲೇಳನದ ಭಾರತದ ಖಾಯಂ ಪ್ರತಿನಿಧಿಯಾಗಿ ಹಾಗೂ ರಾಯಭಾರಿಯಾಗಿ ಪಂಕಜ್ ಶರ್ಮ ನೇಮಕಗೊಂಡಿದ್ದಾರೆ ಅಮನ್ ದೀಪ್ಗಿಲ್ ಅವರ ಸ್ಲಾನದಲ್ಲಿ ಪಂಕಜ್ ಶರ್ಮ ಕಾರ್ಯ ನಿರ್ವಹಿಸಲಿದ್ದಾರೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ ಪ್ರಸ್ತುತ ಅವರು ವಿದೇಶಾಂಗ ಇಲಾಖೆಯ ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದರು ಭಾರತೀಯ ಗಡಿ ಭದ್ರತಾ ಪಡೆ ರಾಸಾಯನಿಕ ಶಸ್ತಾಸ್ತ್ರಗಳನ್ನು ಬಳಕೆ ಮಾಡುತ್ತಿದೆ ಎಂಬ ಪಾಕಿಸ್ತಾನದ ಆರೋಪವನ್ನು ಭಾರತ ತಳ್ಳಿಹಾಕಿದೆ ವಿದೇಶಾಂಗ ಇಲಾಖೆಯ ವಕ್ತಾರ ರವೀಶ್ ಕುಮಾರ್ ಪಾಕಿಸ್ತಾನದ ಆರೋಪವನ್ನು ತಳ್ಳಿಹಾಕಿ ಇದು ಬೇಜವಾಬ್ಗಾರಿ ಹೇಳಿಕೆಯಾಗಿದೆ ಎಂದು ಹೇಳಿದ್ಲಾರೆ ಯಾವುದೇ ಸಂದರ್ಭದಲ್ಲಿಯೂ ರಾಸಾಯನಿಕ ಶಸ್ತ್ರಾಸ್ತ್ರ ಬಳಕೆಗೆ ಭಾರತದ ತೀವ್ರ ವಿರೋಧವಿದೆ ಎಂದು ವಕ್ತಾರರು ಪುನರುಚ್ಚರಿಸಿದ್ದಾರೆ